ಜಿಲ್ಲೆಯ ಜಸೋಲ್ ಪ್ರದೇಶದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಭಾರಿ ಗಾಳಿಗೆ ಶಾಮಿಯಾನ ಉರುಳಿಬಿದ್ದಿದೆ ಎಂದು ಮೊಲೀಸರು ತಿಳಿಸಿದ್ದಾರೆ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ರಾಜಸ್ತಾನದ ಈ ಘಟನೆ ದುರದೃಷ್ಟಕರ ಎಂದು ಪ್ರಧಾನಮಂತ್ರಿ ಟ್ವೀಟ್ ಮಾಡಿದ್ದಾರೆ ಜಮ್ನು ಮತ್ತು ಕಾಶ್ಸೀರದ ಶೋಪಿಯಾನ್ ಜಿಲ್ಲೆಯಲ್ಲಿಂದು ಬೆಳಗ್ಗೆ ಭದ್ರತಾ ಪಡೆಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ನಾಲ್ವರು ಭಯೋತ್ವಾದಕರನ್ನು ಹತ್ಯೆ ಮಾಡಲಾಗಿದೆ ಈ ಪ್ರದೇಶದಲ್ಲಿ ಭಯೋತ್ಪಾದಕರು ಅಡಗಿರುವ ಖಚಿತ ಮಾಹಿತಿಯ ಮೇರೆಗೆ ಇಂದು ನಸುಕಿನಲ್ಲಿ ಭದ್ರತಾ ಪಡೆಗಳು ಕೀಗಮ್ ಪ್ರದೇಶದ ದಾರಮ್ ದೋರಾ ಗ್ರಾಮವನ್ನು ಸುತ್ತುವರೆದು ಶೋಧ ಕಾರ್ಯಾಚರಣೆ ನಡೆಸಿದೆ ಭದ್ರತಾ ಪಡೆಗಳು ಸುತ್ತುವರೆದು ಮುನ್ನಡೆದಾಗ ಅಡಗಿದ್ದ ಭಯೋತ್ವಾದಕರು ಗುಂಡಿನ ಮಳೆಗರೆದಿದ್ದು ಭದ್ರತಾ ಪಡೆಗಳೂ ತಕ್ಷ ಪ್ರತ್ಯುತ್ತರ ನೀಡಿವೆ ಭಯೋತ್ವಾದಕರು ಸ್ವಳೀಯರು ಎಂದು ಗುರುತಿಸಲಾಗಿದೆ ಘಟನಾ ಸ್ವಳದಿಂದ ಭಾರೀ ಪ್ರಮಾಣದ ಶಸ್ತಾಸ್ತ ಮತ್ತು ಮದ್ದುಗುಂಡುಗಳನ್ನು ವಶಕ್ಷೆ ಪಡೆಯಲಾಗಿದೆ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ

ಅಂತಾರಾಷ್ಲೀಯ ಧಾರ್ಮಿಕ ಸ್ವಾತಂತ್ರ್ಯ ಕುರಿತಂತೆ ಅಮೆರಿಕದ ವಿದೇತಾಂಗ ಸಚಿವಾಲಯ ಪ್ರಕಟಿಸಿರುವ ಇತ್ತೀಚಿನ ವರದಿಯಲ್ಲಿ ಎತ್ತಿರುವ ಪ್ರತ್ನೆಗಳಿಗೆ ಉತ್ತರ ನೀಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಭಾರತೀಯ ಸಂವಿಧಾನ ಅಲ್ಪಸಂಖ್ಯಾತ ಸಮುದಾಯಗಳೂ ಸೇರಿದಂತೆ ತನ್ನ ಎಲ್ಲ ನಾಗರಿಕರಿಗೆ ಮೂಲಭೂತ ಹಕ್ಕುಗಳ ಖಾತ್ರಿ ಒದಗಿಸುತ್ತದೆ ಎಂದು ಹೇಳಿದ್ದಾರೆ ಭಾರತವು ಚೈತನ್ವದಾಯಕ ಪ್ರಜಾಪ್ರಭುತ್ವವಾಗಿದೆ ಎಂದು ದೃಢಪಡಿಸಿರುವ ಅವರು ಭಾರತದ ಸಂವಿಧಾನ ಧಾರ್ಮಿಕ ಸ್ವಾತಂತ್ರ ್ಯ ರಕ್ಷಣೆಯ ಖಾತ್ರಿ ಒದಗಿಸುತ್ತದೆ ಮತ್ತು ಇಲ್ಲಿ ಪ್ರಜಾಸತ್ತಾತ್ಮಕ ಆಡಳಿತವಿದೆ ಎಂದು ಹೇಳಿದ್ದಾರೆ ತನ್ನ ನಾಗರಿಕರಿಗೆ ನೀಡಲಾಗಿರುವ ಸಂವಿಧಾನಾತ್ಮಕವಾಗಿ ರಕ್ಷಿಸಲ್ಪಟ್ಟ ಪಕ್ಕುಗಳ ಸ್ಥಿತಿಯ ಬಗ್ಗೆ ವಿದೇಶಿ ಸರ್ಕಾರ ಮಾತನಾಡುವ ಯಾವುದೇ ಅಂಶ ಭಾರತಕ್ಕೆ ಕಂಡು ಬಂದಿಲ್ಲ ಎಂದು ರವೀಶ್ಕುಮಾರ್ ಹೇಳಿದ್ದಾರೆ ವರದಿಗೆ ಸಂಬಂಧಿಸಿದಂತೆ ಹೇಳಿಕೆ ನೀಡಿರುವ ಬಿಜೆಪಿ ಈ ವರದಿಯು ನರೇಂದ್ರ ಮೋದಿ ಸರ್ಕಾರದ ವಿರುದ್ದ ಪಕ್ಷಪಾತ ತೋರಿದೆ ಎಂದು ಹೇಳಿದೆ ಅಲ್ಪಸಂಖ್ಯಾತ ವಿರೋಧಿ ಹಿಂಸಾಚಾರದ ಹಿಂದೆ ಕೆಲವು ಭವ್ಯವಾದ ವಿನ್ಯಾಸವಿದೆ ಎಂಬ ವರದಿಯಲ್ಲಿನ ಅಂಶ ಸಂಪೂರ್ಣ ಸುಳ್ಳು ಎಂದು ಪಕ್ಷದ ಮಾಧ್ಯಮ ಘಟಕದ ಮುಖ್ವಿಸ್ವ ಮತ್ತು ರಾಜ್ಯಸಭಾ ಸದಸ್ತ ಅನಿಲ್ ಬಲೂನಿ ತಿಳಿಸಿದ್ದಾರೆ ದೇಶದಲ್ಲಿ ನಡೆದಿರುವ ಇಂಥ ಪ್ರಕರಣಗಳು ಸ್ವಳೀಯ ವ್ಯಾಜ್ಯ ಅಥವಾ ಅಪರಾಧಿಕ ಮನೋವೃತ್ತಿಯಿಂದ ಆದವುಗಳಾಗಿವೆ ಎಂದು ಅವರು ತಿಳಿಸಿದ್ದಾರೆ ಬಿಹಾರದಲ್ಲಿನ ಮಿದುಳು ಉರಿಯೂತ ಪ್ರಕರಣಗಳ ಸಂಬಂಧ ಕೇಂದ್ರ ಆರೋಗ್ಯ ಸಚಿವ ಡಾ ಪರ್ಷವರ್ಧನ್ ನವದೆಹಲಿಯಲ್ಲಿ ತಮ್ನ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಪರಾಮರ್ತೆ ನಡೆಸಿದರು

ಕಳೆದೊಂದು ವಾರದಿಂದ ಕೇಂದ್ರದ ತಂಡ ಮುಜಾಫರ್ಮರ್ನಲ್ಲಿ ಶಿಬಿರ ಆಯೋಜಿಸಿದ್ಲು ರೋಗ ನಿನಾದ ಪರೀಕ್ಷೆ ನಡೆಸಿದ್ದು ರೋಗಿಗಳಿಗೆ ನಿರಂತರ ಚಿಕಿತ್ಸೆ ಔಷಧ ನೀಡಲಾಗುತ್ತಿದೆ ಎಂದೂ ಸಪ ಅವರು ಮಾಹಿತಿ ನೀಡಿದರು ಆರೋಗ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಮೆದುಳು ಉರಿಯೂತ ಖಾಯಿಲೆ ಸಂಬಂಧ ಸಚಿವ ಹರ್ಷವರ್ಧನ್ ಪ್ರತಿದಿನ ಪರಿಸ್ಟಿತಿ ಪರಾಮರ್ಶೆ ನಡೆಸಿದ್ದಾರೆ

ಆರ್ ಜೆ ಡಿ ಮುಖ್ಯಸ್ವ ಲಾಲೂ ಪ್ರಸಾದ್ ಯಾದವ್ ಅವರ ಪಾಟ್ನಾದಲ್ಲಿನ ಬೇನಾಮಿ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ಆದಾಯ ತೆರಿಗೆ ಇಲಾಖೆ ಆದೇಶ ನೀಡಿದೆ

ನೋಟು ಅಮಾನ್ಯ ಸಂದರ್ಭದಲ್ಲಿ ಬೇನಾಮಿ ಹೆಸರುಗಳಲ್ಲಿ ಈ ಬ್ಯಾಂಕ್ನಲ್ಲಿ ಅನೇಕ ಖಾತೆಗಳನ್ನು ತೆರೆದು ಹಣ ಠೇವಣಿ ಇರಿಸಲಾಗಿದೆ ಎಂದು ತನಿಖೆ ವೇಳೆ ಪತ್ತೆಯಾಗಿದೆ ಓೀಗಾಗಿ ಬೇನಾಮಿ ವ್ಯವಹಾರ ನಿಯಂತ್ರಣ ಕಾಯ್ದೆ ಅಡಿ ಈ ಠೇವಣಿ ಮುಟ್ಲುಗೋಲು ಹಾಕಿಕೊಳ್ಳಲಾಗುವುದು ಎಂದು ಇಲಾಖೆ ತಿಳಿಸಿದೆ ಸಂಸತ್ತಿನ ಉಭಯ ಸದನಗಳಲ್ಲಿ ನಾಳೆ ರಾಷ್ಷಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯ ಕೈಗೊಳ್ಳಲಾಗುವುದು

ಹೊಸದಾಗಿ ಚುನಾಯಿತರಾದ ಬಿಜೆಪಿ ಕಾರ್ಯಕಾರಿ ಅಧ್ಯಕ್ಷ ಜೆ

ನಡ್ಡಾ ರಾಜ್ಯಸಭೆಯಲ್ಲಿ ಚರ್ಚೆ ಆರಂಭಿಸಲಿದ್ದಾರೆ ಕೇಂದ್ರ ಸಚಿವ ಪ್ರತಾಪ್ ಚಂದ್ರ ಸಾರಂಗಿ ಲೋಕಸಭೆಯ ನೇತೃತ್ವ ವಹಿಸಲಿದ್ದಾರೆ

ಬಿಜೆಪಿ ದಿಗ್ಗಜ ಮತ್ತು ಭಾರತೀಯ ಜನ ಸಂಘದ ಸಂಸ್ಟಾಪಕ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಗೌರವ ನಮನ ಸಲ್ಲಿಸಿದರು ಇಂದು ಮುಖರ್ಜಿ ಹುತಾತ್ಸರಾದ ದಿನ ಮಹಾನ್ ದೇಶಭಕ್ತ ಮತ್ತು ಹೆಮ್ಲೆಯ ರಾಷ್ಟವಾದಿ ಡಾ ಮುಖರ್ಜಿ ತಮ್ಮ ಜೀವನವನ್ನು ಭಾರತದ ಏಕತೆ ಮತ್ತು ಸಮಗ್ರತೆಗೆ ಮುಡಿಪಾಗಿಟ್ಟಿದ್ದರು ಎಂದು ಮೋದಿ ಟ್ಷೀಟ್ ಮಾಡಿದ್ದಾರೆ

ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಮತ್ತು ಕೇಂದ್ರ ಗ್ವಹ ಸಚಿವ ಅಮಿತ್ ಶಾ ಪಕ್ಷದ ಕಾರ್ಯಕಾರಿ ಅಧ್ಯಕ್ಷ ಜೆ

ನಡ್ಸಾ ಬಿಜೆಪಿ ಸಂಸದ ರಾಜೀವ್ ಪ್ರತಾಪ್ ರೂಢಿ ಸೇರಿದಂತೆ ಪಲವು ನಾಯಕರು ನವದೆಹಲಿಯಲ್ಲಿನ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಡಾ ಮುಖರ್ಜಿ ಅವರ ಭಾವಚಿತ್ರಕ್ಕೆ ಪುಷ್ವ ನಮನ ಸಲ್ಲಿಸಿದರು

ನಡ್ಡಾ ಬಿಜೆಪಿ ಕಾರ್ಯಕರ್ತರು ಡಾ ಮುಖರ್ಜಿ ಅವರ ಧ್ಯೇಯಗಳನ್ನು ಅನುಸರಿಸಲು ಬದ್ದ ಎಂದರು ಡಾ ಮುಖರ್ಜಿ ಅವರು ದೇಶಕ್ಕೆ ನೀಡಿರುವ ಕೊಡುಗೆ ಸ್ನರಣೀಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಟ್ವೀಟ್ ಮಾಡಿದ್ದಾರೆ ಉತ್ತರಪ್ರದೇಶದ ಅಮೇಥಿಯಲ್ಲಿ ಇಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಹಾಗೂ ಜವಳಿ ಖಾತೆ ಸಚಿವೆ ಸ್ಮೃತಿ ಇರಾನಿಯವರು ತಮ್ನ ಕ್ಷೇತ್ರದಲ್ಲಿ ಕೈಗೊಂಡ ಅಭಿವ್ಯದ್ದಿ ಕಾರ್ಯಗಳ ಪರಿಶೀಲನೆ ನಡೆಸಿದರು ಬಳಿಕ ಅವರು ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಜನರ ಸಮಸ್ಗೆಗಳನ್ನು ಆದಷ್ಟು ಶೀಘವಾಗಿ ಪರಿಹರಿಸುವಂತೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಅವರು ಅಲ್ಲಿನ ದಿವ್ಯಾಂಗರಿಗೆ ತ್ರಿಚಕ್ರ ವಾಹನವನ್ನು ವಿತರಿಸಿದರು ಭಾರತದಲ್ಲಿ ಬಾಂಗ್ಲಾದೇಶದ ಟಿವಿ ಪ್ರಸಾರಕ್ಷೆ ಉಭಯ ದೇಶಗಳು ಒಪ್ಪಂದವನ್ನು ಅಂತಿಮಗೊಳಿಸಿವೆ ಎಂದು ಬಾಂಗ್ಲಾದೇಶದ ಮಾಹಿತಿ ಖಾತೆ ಸಚಿವ ಹಸನ್ ಮೊಹಮೂದ್ ಢಾಕಾದಲ್ಲಿಂದು ಹೇಳಿದ್ದಾರೆ ಬಾಂಗ್ಲಾದೇಶದಲ್ಲಿ ಡಿಡಿ ಇಂಡಿಯಾ ಲಭ್ಯವಿರಲಿದೆ

ಇಕ್ತೀಚೆಗೆ ಭುವನೇಶ್ವರದಲ್ಲಿ ನಡೆದ ಮರುಷರ ಹಾಕಿ ತಂಡವು ಎಫ್ಐಎಚ್ ಸರಣಿಯ ಫೈನಲ್ ಪಂದ್ಯದಲ್ಲಿ ಗೆಲುವು ಸಾಧಿಸಿತ್ತು ಹಿರೋಶಿಮಾದಲ್ಲಿ ಮಹಿಳೆಯರು ಕೂಡ ಜಯ ಸಾಧಿಸಿದ್ದಾರೆ ಸೆಮಿಫ್ಸೆನಲ್ನಲ್ಲಿ ಚಿಲಿಯನ್ನು ಮಣಿಸುವದರೊಂದಿಗೆ ಒಲಂಪಿಕ್ ಅಂತಿಮ ಅರ್ಹತಾ ಸುತ್ತಿನಲ್ಲಿ ಸ್ಟಾನ ಪಡೆದುಕೊಂಡಿದೆ

ಐಸಿಸಿ ವಿಶ್ಲಕಪ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಲಂಡನ್ನ ಲಾರ್ಡ್ನಲ್ಲಿ ದಕ್ಷಿಣ ಆಫ್ರಿಕಾ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಪಂದ್ದ ಪ್ರಗತಿಯಲ್ಲಿದೆ

ಇಂದಿನ ಪಂದ್ಯ ಎರಡೂ ತಂಡಗಳಿಗೆ ನಿರ್ಣಾಯಕವಾಗಿದೆ